ಕಲಾಪ ಆರಂಭವಾಗುತ್ತಿದ್ದಂತೆಯೇ ಇತ್ತೀಚೆಗೆ ಅಗಲಿದ ಕೇಂದ್ರದ ಮಾಜಿ ಸಚಿವರಾದ ಸುಷ್ಮಾ ಸ್ವರಾಜ್ ಅರುಣ್ ಜೇಟ್ಲಿ ರಾಮ್ ಜೇಠ್ಮಲಾನಿ ವಿಧಾನಸಭೆ ಮಾದಿ ಶಾಸಕರಾದ ಉಮೇಶ್ ಭಟ್ ಸಿ ವೀರಭದ್ರಯ್ಯ ಅರ್ಜುನರಾವ್ ಲಕ್ಷ್ಮಣರಾವ್ ಇಶೋಭಕರ್ ಹಾಗೂ ಮೇಲ್ಮನೆ ಮಾಜಿ ಸದಸ್ಯ ಎ

ಸುಬ್ಬಯ್ಯ ಅವರ ನಿಧನದ ವಿಷಯವನ್ನು ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸದನದ ಗಮನಕ್ಕೆ ತಂದು ಸಂತಾಪ ಸೂಚಿಸಿದರು ಸಭಾ ನಾಯಕ ಹಾಗೂ ಮುಖ್ಯಮಂತ್ರಿ ಬಿ ಎಸ್

ಪೂರ್ಣ ಪ್ರಮಾಣದ ವಿದೇಶಾಂಗ ವ್ಯವಹಾರಗಳ ಖಾತೆ ನಿಭಾಯಿಸಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಸುಷ್ಮಾ ಸ್ವರಾಜ್ ಪಾತ್ರರಾಗಿದ್ದರು ಎಂದು ಮುಖ್ಯಮಂತ್ರಿ ಹೇಳಿದರು ಅರುಣ್ ಜೇಟ್ಲೆ ಅವರನ್ನು ಸ್ಮರಿಸುತ್ತಾ ಜೇಟ್ಲೆ ಅವರು ಕಾನೂನು ಪದವೀಧರಾಗಿ ವಕೀಲ ವೃತ್ತಿ ಆರಂಭಿಸಿ ಬಳಿಕ ಸುಪ್ರೀಂಕೋರ್ಟ್ ಸಾಲಿಸಿಟರ್ ಜನರಲ್ ಅಗಿ ಕಾರ್ಯನಿರ್ವಹಿಸಿದ್ದರು

ಕಾನೂನು ಕಂಪನಿ ವ್ಯವಹಾರ ವಾರ್ತಾ ಮತ್ತು ಪ್ರಸಾರ ಖಾತೆ ಸೇರಿದಂತೆ ಹಣಕಾಸು ರಕ್ಷಣಾ ಸಚಿವರಾಗಿಯೂ ಜೇಟ್ಲಿ ಕಾರ್ಯನಿರ್ವಹಿಸಿದ್ದರು

ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಸ್ಲಾಪಿಸಿದ್ದ ಅವರು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ದಾರಿಯಾಗಿದ್ದರು ಎಂದು ಸಭಾನಾಯಕ ಬಿ ಎಸ್

ಕೊರಟಿಗೆರೆ ಮಾಜಿ ಶಾಸಕ ಸಿ ವೀರಭದ್ರಯ್ಯ ಬೆಳಗಾವಿ ಕ್ಷೇತ್ರದ ಮಾಜಿ ಶಾಸಕ ಅರ್ಜುನರಾವ್ ಲಕ್ಷ್ಮಣರಾವ್ ಇಶೋಭಕರ್ ಹಾಗೂ ಮೇಲ್ಮನೆ ಮಾಜಿ ಸದಸ್ಯ ಎ

ಸುಬ್ಬಯ್ಯ ಅವರ ನಿಧನಕ್ಕೂ ಸದನದಲ್ಲಿ ಸಂತಾಪ ಸೂಚಿಸಲಾಯಿತು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಹಿರಿಯ ಸದಸ್ಯರಾದ ಆರ್

ದೇಶಪಾಂಡೆ ಕೆ ಆರ್ ರಮೇಶ್ ಕುಮಾರ್ ಎಚ್

ಪಾಟೀಲ್ ಅಭಯ ಪಾಟೀಲ್ ಎ ಟಿ ರಾಮಸ್ವಾಮಿ ಸಚಿವರಾದ ಶಶಿಕಲಾ ಜೊಲ್ಲೆ ಬಿ ಶ್ರೀರಾಮುಲು ಜೆ

ಮಾಧುಸ್ವಾಮಿ ಕಾಂಗ್ರೆಸ್ ಸದಸ್ಯ ಕೃಷ್ಣಬೈರೇಗೌಡ ಮುಂತಾದವರು ಸಂತಾಪ ಸೂಚನೆಗೆ ಬೆಂಬಲಿಸಿದರು ನಂತರ ಸಭಾಧ್ಯಕ್ಷ ವಿಶ್ಲೇಶ್ವರ ಹೆಗಡೆ ಕಾಗೇರಿ ಆಗಲಿದ ಗಣ್ಯರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಿ ಸಂತಾಪ ಸೂಚಿಸಿದರು ವಿಧಾನಸಭೆಯಲ್ಲಿ ಸಂತಾಪ ಸೂಚಕ ಗೊತ್ತುವಳಿ ಅಂಗೀಕಾರ ನಂತರ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೆರೆ ಪರಿಹಾರ ಕುರಿತು ನಿಲುವಳಿ ಸೂಚನೆಗೆ ಅವಕಾಶ ನೀಡಬೇಕೆಂದು ಸಭಾಧ್ಯಕ್ಷ ವಿಶ್ಲೇಶ್ವರ ಹೆಗಡೆ ಕಾಗೇರಿ ಅವರಲ್ಲಿ ಮನವಿ ಮಾಡಿದರಲ್ಲದೆ ಪ್ರಸ್ತಾವನೆ ಮಂಡನೆಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ಸಭಾಧ್ಯಕ್ಷರು ಕಾರ್ಯಕಲಾಪ ಪಟ್ಟಿಯಲ್ಲಿ ವರದಿ ಮಂಡನೆಯ ನಂತರ ಚರ್ಚೆಗೆ ಅವಕಾಶ ಕೊಡುವುದಾಗಿ ತಿಳಿಸಿ ಕಾರ್ಯದರ್ಶಿಯವರಿಗೆ ವರದಿ ಮಂಡನೆಗೆ ಸೂಚಿಸಿದರು ಸಭಾಧ್ಯಕ್ಷರ ನಿಲುವಿಗೆ ಮಾಜಿ ಸ್ಸೀಕರ್ ಕೆ

ರಮೇಶ್ ಕುಮಾರ್ ಜೆಡಿಎಸ್ ಸದಸ್ನ್ ಎಚ್ ಡಿ ರೇವಣ್ಣ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಮಹತ್ವದ ವಿಚಾರ ಕುರಿತಂತೆ ನಿಲುವಳಿ ಸೂಚನಾ ಪ್ರಸ್ತಾವನೆಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಸಭಾಧ್ಯಕ್ಷರಲ್ಲಿ ಒತ್ತಾಯಿಸಿದರು ಪ್ರತಿಪಕ್ಷ ನಾಯಕರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸಭಾಧ್ಯಕ್ಷರು ಕಾರ್ಯದರ್ಶಿ ವರದಿ ಮಂಡನೆಗೆ ಸೂಚಿಸಿದರು ಎಲ್ಲಾ ಸಚಿವರು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು

ಎಸ್ ಯಡಿಯೂರಪ್ಪ ಸದನದಲ್ಲಿ ಮಂಡಿಸಿದರು

ಮಹಾರಾಷ್ಟ್ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಿಗೆ ಐದು ದಿನಗಳ ಅಧಿಕೃತ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಕರ್ನಾಟಕಕ್ಕೆ ಭೇಟಿ ನೀಡಿ ಜಯಚಾಮರಾಜ ಒಡೆಯರ್ ಅವರ ಜನ್ಮ ಶತಮಾನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ಮೈಸೂರಿನ ವರುಣಾ ಗ್ರಾಮದಲ್ಲಿ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ನಾಡಿದ್ಲು ಅವರು ಬೆಂಗಳೂರು ಜಿಗಣಿಯ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ರಾಷ್ಲಪತಿ ಅವರು ಭಾನುವಾರ ಗುಜರಾತಿನ ಕೋಬಾದಲ್ಲಿರುವ ಶ್ರೀ ಮಹಾವೀರ ಜೈನ್ ಆರಾಧನಾ ಕೇಂದ್ರಕ್ಕೆ ತೆರಳಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರದ ವಿವಿದೆಡೆಗಳಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ನೆಲಮಂಗಲದಲ್ಲಿ ಪುರಸಭೆ ಸದಸ್ಯ ಶಿವಕುಮಾರ್ ಮನೆ ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒಡೆತನದ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಇರುವ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ದೊಡ್ಡಬಳ್ಳಾಪುರದಲ್ಲಿ ಕೇಂದ್ರ ಮಾಜಿ ಸಚಿವ ಆರ್

ಜಾಲಪ್ಪ ಪುತ್ರ ಜೆ ರಾಜೇಂದ್ರ ಅವರ ಮನೆಗೆ ತೆರಳಿರುವ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ